ಬಿಜೆಪಿ ಕಾಂಗ್ರೆಸ್ ಜೆಎಂಎಂ ಜಾರ್ಖಂಡ್ ವಿಕಾಸ್ ಮೋರ್ಚಾ ಮತ್ತು ಎಜೆಎಸ್ ಯು ಸೇರಿದಂತೆ ವಿವಿಧ ಪಕ್ಷಗಳು ತಮ್ಮ ತಾರಾ ಪ್ರಚಾರಕರ ಮೂಲಕ ಮತದಾರರನ್ನು ಸೆಳೆಯಲು ಅಂತಿಮ ಕಸರತ್ತು ನಡೆಸಲಿದ್ದಾರೆ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೆಎಂಎಂ ಅಧ್ಯಕ್ಷ ಶಿಬು ಸೊರೆನ್ ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಎಜೆಎಸ್ ಯು ಮುಖ್ಯಸ್ಥ ಸುದೇಶ್ ಕುಮಾರ್ ಮಾಹ್ಲೊ ಇಂದು ಪಲವಡೆ ಚುನಾವಣಾ ರ್ನಾಲಿ ನಡೆಸಲಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪರ ಆರ್ಜೆಡಿ ಮತ್ತು ಎಡಪಕ್ಷಗಳು ಸಪ ಮತಯಾಚಿಸಲಿವೆ

ನಿನ್ನೆ ಖಾಸಗಿ ಟಿ ವಿ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿದ ಅವರು ಕಾಯ್ಲೆಯನ್ನು ಹಿಂಪಡೆಯುವ ಯಾವುದೇ ಸಾಧ್ಯತೆಗಳಿಲ್ಲ ಎಂದು ಸ್ವಷ್ಪಡಿಸಿದ್ದಾರೆ ಈ ಕಾಯ್ಲೆಯಿಂದ ಭಾರತೀಯ ನಾಗರಿಕರಿಗೆ ಯಾವುದೇ ಅನ್ನಾಯ ಆಗುವುದಿಲ್ಲ ಎಂದು ಅವರು ಮನರುಚ್ವರಿಸಿದ್ದಾರೆ ಈ ವಿಷಯದಲ್ಲಿ ವಿಪಕ್ಷಗಳು ಹಾಗೂ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ದಾರಿತಪ್ಪಿಸುತ್ತಿವೆ ಎಂದು ಆರೋಪಿಸಿದರು

ನಿರಾತ್ರಿತರನ್ನು ಸಶಕ್ತ ಹಾಗೂ ಸಬಲೀಕರಣಗೊಳಿಸಲು ಈ ಕಾಯ್ದೆ ಅನುವು ಮಾಡಿಕೊಡುತ್ತದೆ ಎಂದರು

ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಈ ಪಕ್ಷಗಳ ನಿಯೋಗ ರಾಷ್ಟಪತಿಗಳಿಗೆ ಈ ಸಂಬಂಧ ಮನವಿ ಪಕ್ರ ಸಲ್ಲಿಸಿತು ಭೇಟಿಯ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ದೇಶದಲ್ಲಿ ಪರಿಶ್ಲಿತಿ ಗಂಭೀರವಾಗಿದೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಲ್ಲಿ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮ ತೀವ್ರ ನೋವುಂಟು ಮಾಡಿದೆ ಎಂದು ಹೇಳಿದರು ಜನರ ಧ್ವನಿಗಳನ್ನು ಕೇಂದ್ರ ಸರ್ಕಾರ ಪತ್ತಿಕ್ನುತ್ತಿದೆ ಎಂದು ಸೋನಿಯಾ ಗಾಂಧಿ ಆರೋಪಿಸಿದರು ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೂರಿ ತ್ವಣಮೂಲ ಕಾಂಗ್ರೆಸ್ನ ಡೆರೆಕ್ ಓಬೀರನ್ ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್ ಡಿಎಂಕೆಯ ಟಿ ಆರ್ ಬಾಲು ಆರ್ ಜೆ

ಯ ಮನೋಜ್ ಝಾ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಸೇರಿದಂತೆ ನಿಯೋಗದಲ್ಲಿ ಹಲವು ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು ದೆಹಲಿ ಪೊಲೀಸ್ ಆಯುಕ್ತರಾದ ಅಮುಲ್ನಾ ಪಾಟ್ನಾಯಕ್ ನವದೆಹಲಿಯಲ್ಲಿ ನಿನ್ನೆ ಗ್ಲಪ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರನ್ನು ಭೇಟಿ ಮಾಡಿದ್ದರು ಸಭೆಯ ವೇಳೆ ರಾಷ್ಟ ರಾಜಧಾನಿಯಲ್ಲಿನ ಕಾನೂನು ಸುವ್ನವಸ್ಲೆ ಕುರಿತು ಚರ್ಚಿಸಿ ಪೌರತ್ತ ತಿದ್ದುಪಡಿ ಕಾಯ್ದೆ ವಿರುದ್ದ ನಿನ್ನೆ ಮಧ್ಯಾಪ್ನ ಹಿಂಸಾತ್ಸಕ ಪ್ರತಿಭಟನೆ ನಡೆಸಿದ ರಾಷ್ಷ ರಾಜಧಾನಿಯ ಸೀಲಾಂಪುರ ಪ್ರದೇಶದಲ್ಲಿ ಪರಿಶ್ಲಿತಿ ನಿಯಂತ್ರಣದಲ್ಲಿದೆ ಎಂದು ಅವರು ತಿಳಿಸಿದರು

ಬಂಧಿತರೆಲ್ಲರೂ ಆಪರಾಧ ಹಿನ್ನೆಲೆಯುಳ್ಳವರಾಗಿದ್ದು ಯಾರೊಬ್ವರು ವಿದ್ವಾರ್ಥಿಗಳಲ್ಲ ಎಂದು ಪೊಲೀಸರು ಹೇಳಿದ್ದಾರೆ

ದೆಹಲಿ ಲೆಫ಼ಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಶಾಂತಿ ಕಾಪಾಡುವಂತೆ ಜನರಲ್ಲಿ ಮನವಿ ಮಾಡಿದ್ದು ಯಾವುದೇ ರೀತಿಯ ಸಂಘರ್ಷದಲ್ಲಿ ತೊಡಗದಂತೆ ಮನವಿ ಮಾಡಿದ್ದಾರೆ

ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿ ನವದೆಹಲಿಯಲ್ಲಿಂದು ಸಭೆ ಸೇರಲಿದೆ ಸಭೆಯಲ್ಲಿ ಆದಾಯ ಸಂಗ್ರಪಣೆ ಪೆಜ್ವಿಸುವ ಸಂಬಂಧ ತೆರಿಗೆ ರಚನೆಯನ್ನು ಪರಿಶೀಲಿಸುವ ಸಾಧ್ಯತೆ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ

ಅಯ್ದ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪೌರತ್ವ ಕಲ್ಪಿಸುವ ತನ್ನ ಕಾಯ್ಲೆಯ ಉದ್ದೇಶಗಳನ್ನು ಪಾಕಿಸ್ತಾನ ತಪ್ಪಾಗಿ ಬಿಂಬಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ

ಈ ನಿರ್ಣಯವು ಪಾಕಿಸ್ತಾನ ತನ್ನದೇ ಆದ ಧಾರ್ಮಿಕ ಅಲ್ಲಸಂಖ್ಯಾತರ ಕಿರುಕುಳದಿಂದ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನವಾಗಿದೆ ಎಂದು ಸಚಿವಾಲಯ ಹೇಳಿದೆ ಮರಾಠಿ ಚಿತ್ರರಂಗದ ಹಿರಿಯ ಚಿತ್ರನಟ ಶ್ರೀರಾಮ್ ಲಾಗೂ ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ

ಮರಾಠಿ ಚಿತ್ರಗಳಲ್ಲದೆ ಹಿಂದಿ ಚಲನ ಚಿತ್ರಗಳಾದ ಏಕ್ ದಿನ್ ಅಚಾನಕ್ ಫರೌಂದಾ ಲಾವಾರಿಸಿ ಹಾಗೂ ಇನ್ನೂ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದರು

ನಾಳೆ ನಡೆಯಲಿರುವ ಫ್ಲೆನಲ್ನಲ್ಲಿ ಭಾರತ ಸ್ನೀಡನ್ ತಂಡವನ್ನು ಎದುರಿಸಲಿದೆ

ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪಂದ್ಯದ ನೇರಪ್ರಸಾರ ಕುರಿತು ಆಕಾಶವಾಣಿಯು ವೀಕ್ಷಕ ವಿವರಣೆಯನ್ನು ಪ್ರಸಾರ ಮಾಡಲಿದೆ